ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲು ಆರೋಗ್ಕ ಮತ್ತು ಕುಟುಂಬ ಇಲಾಖೆ ಪ್ರತ್ಯೇಕ ಯೂಟ್ಕೂಬ್ ವಾಹಿನಿ ಆರಂಭ ಮಾಡಿದ್ದು ಇದಕ್ಕೆ ಜಾಗೃತಿ ಕರ್ನಾಟಕ ಎಂದು ನಾಮಕರಣ ಮಾಡಲಾಗಿದೆ

ಯಡಿಯೂರಪ್ಪ ಹೇಳಿದ್ದಾರೆ

ಆಸಂಘಟಿತ ವಲಯದ ಕಾರ್ಮಿಕರಿಗೆ ಪರಿಪಾರ ಮತ್ತು ಅಗತ್ಯ ವಸ್ತುಗಳನ್ನು ವಿತರಿಸಲು ತ್ರಮ ಕೈಗೊಳ್ಳಲಾಗಿದೆ

ಕೊರೋನಾ ಸೋಂಕು ನಿರ್ವಹಣೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಡೆಸಿರುವ ಪ್ರಯತ್ನಗಳ ಬಗ್ಗೆ ಬಿಬಿಎಂಪಿ ಆಯುಕ್ತರು ಬಿ

ಅನಿಲ್ ಕುಮಾರ್ ಮಾಹಿತಿ ನೀಡಿದ್ದಾರೆ

ಕಾರ್ಮಿಕರು ಅಲೆಮಾರಿಗಳು ನಿರ್ಗತಿಕರಿಗೆ ವಸತಿ ಮತ್ತು ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಬೇಕು

ರಾಜೇಂದ್ರ ತಿಳಿಸಿದ್ದಾರೆ

ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ಚೆಕ್ಮೋಸ್ಗಳಲ್ಲಿ ಕಾರ್ಯನಿರ್ವಒಸುತ್ತಿರುವ ಪೌರಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತರು ಆಶಾಕಾರ್ಯಕರ್ತೆಯರಿಗೆ ಆಪಾರದ ಮೊಟ್ಟಣಗಳನ್ನು ಪ್ರತಿ ದಿನವೂ ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಆರ್

ಚಾಮರಾಜನಗರ ಜಿಲ್ಲೆಯಿಂದ ದೆಹಲಿಯ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿದ್ದ ಒಬ್ಬರ ಗಂಟಲ ದ್ರವ ಹಾಗೂ ರಕ್ತದ ಮಾದರಿಯನ್ನು ಮೈಸೂರು ವೈದ್ಯಕೀಯ ಕಾಲೇಜು ಸಂಶೋಧನಾ ಕೇಂದ್ರಕ್ಕೆ ಕಳುಹಿಸಲಾಗಿದ್ದು ಫಲಿತಾಂಶಕ್ಕಾಗಿ ಕಾಯಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಡಿಕೆ ಕೃಷಿಕರಿಗೆ ತುರ್ತು ಅಡಮಾನ ನೀಡಲು ಜಿಲ್ಲಾ ಕೇಂದ್ರ ಸಹಕಾರ ಬ್ಡಾಂಕ್ ಮುಂದಾಗಿದೆ ಅಗತ್ಯ ಇರುವವರು ಕೃಷಿ ಪತ್ತಿನ ಸಹಾರ ಸಂಘಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ತಬ್ಲಿಕ್ ಸಮಾಜದ ಅವರು ಮುಂಬೈನಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿದ್ದರು

ಟಿ

ಬೀದಿ ದೀಪಗಳನ್ನು ಆರಿಸ ಬಾರದು

ಇವರು ಕೊರೋನಾ ಸೋಂಕು ತಪಾಸಣೆ ಮತ್ತು ಚಿಕಿಕ್ಲೆಯನ್ನು ಉಚಿತವಾಗಿ ಪಡೆಯಲು ಅರ್ಷರಾಗಿದ್ದಾರೆ